ಮಾರಕ ಕೊರೊನಾ ವೈರಸ್ ಎದುರಿಸಲು ಸೂಕ್ತ ಕಾರ್ಯತಂತ್ರ ಅಳವಡಿಸಿಕೊಳ್ಳಲು ಸಾರ್ಕ್ ರಾಷ್ಲಗಳಿಗೆ ಪ್ರಧಾನಿ ನರೇಂದ್ರಮೋದಿ ಕರೆ

ಕೊರೊನಾ ವೈರಸ್ ನಿಯಂತ್ರಣ ಮುನ್ನೆಚ್ಚರಿಕೆಯಾಗಿ ಕರ್ನಾಟಕದಲ್ಲಿ ನಾಳೆಯಿಂದ ಒಂದು ವಾರ ಎಲ್ಲಾ ಸಾರ್ವಜನಿಕ ಸಮಾರಂಭ ನಿಷೇಧ ಮುಖ್ಯಮಂತ್ರಿ ಯಡಿಯೂರಪ್ಪ

ರಿಸರ್ವ್ಬ್ಯಾಂಕ್ ಪ್ರಸ್ತಾಪಿಸಿರುವಂತೆ ಯೆಸ್ ಬ್ಯಾಂಕ್ ಪುನಶ್ವೇತನ ಯೋಜನೆಗೆ ಸಚಿವ ಸಂಪುಟ ಸಮ್ಹತಿ

ಎಲ್ಲಾ ನಾಗರಿಕರು ಆರೋಗ್ಯ ಕಾಪಾಡಿಕೊಳ್ಳುವಂತೆ ಸಲಹೆ ನೀಡಿರುವ ಶ್ರಧಾನಮಂತ್ರಿ ಅವರು ವೈರಸ್ ಕುರಿತಂತೆ ವಿಡಿಯೋ ಸಂವಾದದ ಚರ್ಚೆ ಅಗತ್ಯವಿದೆ ಆರೋಗ್ಯಕರಕ ಭೂಗ್ರಹ ಕಾಪಾಡುವುದಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಇಡೀ ವಿಶ್ವ ಮಾರಕ ಕೊರೊನಾ ವೈರಸ್ ವಿರುದ್ದ ಹೋರಾಡುವಂತಾಗಿದೆ ಸರ್ಕಾರಗಳು ಮತ್ತು ವಿವಿಧ ಪಂತಗಳಲ್ಲಿ ಸೋಂಕು ನಿಯಂತ್ರಣಕ್ಕೆ ಶಕ್ತಾನುಸಾರ ಪ್ರಯತ್ನಗಳನ್ನು ಮಾಡುತ್ತಿವೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ

ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ವಿಧಾಸೌಧದಲ್ಲಿಂದು ತುರ್ತುಸಭೆ ನಂತರ ಸುದ್ಗೋಷ್ನಿಯಲ್ಲಿ ಮಾತನಾಡಿದ ಅವರು ವಿಧಾನಮಂಡಲದ ಅಧಿವೇಶನ ಪೂರ್ವ ನಿಗದಿಯಂತೆ ಮುಂದುವರೆಯಲಿದೆ ನಾಳೆಯಿಂದ ಒಂದು ವಾರ ರಾಜ್ಲಾದ್ಗಂತ ಚಿತ್ರಮಂದಿರಗಳು ಮಾಲ್ಗಳು ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳನ್ನು ಮುಚ್ಚಲಾಗುವುದು ಜನ್ದಿನ ನಾಮಕರಣ ಮದುವೆ ಜಾತ್ರೆ ಪಬ್ ಬೇಸಿಗೆ ತಿಬಿರಗಳು ನಡೆಯುವಂತಿಲ್ಲ ಎಂದು ಹೇಳಿದರು ನಾಳೆ ನಾಡಿದ್ದು ತಮ್ನ ಎಲ್ಲಾ ಅಧಿಕ್ಷತ ಕಾರ್ಯಕ್ರಮ ರದ್ಗುಪಡಿಸಲಾಗಿದೆ ಐಟಿ ಬಿಟಿ ಕಂಪನಿಗಳ ಉದ್ಲೋಗಿಗಳಿಗೆ ಒಂದು ವಾರ ಮನೆಗಳಿಂದಲೇ ಕೆಲಸ ನಿರ್ವಹಿಸುವಂತೆ ಸೂಚಿಸಲಾಗಿದೆ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ಪರೀಕ್ಷೆಗಳು ನಿಗದಿಯಂತೆ ನಡೆಯಲಿವೆ ಒಂದು ವಾರದ ನಂತರ ಪರಿಸ್ಥಿತಿ ಗಮನಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಸೋಂಕು ತಗುಲದಂತೆ ಮುನ್ನೆಚ್ಚರಿಕೆ ಮಾರ್ಗಸೂಚಿಗಳನ್ನು ಹೊರಡಿಸಲಾಗುವುದು ಸರ್ಕಾರದ ಈ ನಿರ್ಧಾರಕ್ಷೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಮುಖ್ಯಮಂತ್ರಿ ಮನವಿ ಮಾಡಿದರು ಇದಕ್ಕೂ ಮುನ್ನ ವಿಧಾನಸಭೆಯಲ್ಲಿ ಹೇಳಿಕೆ ನೀಡಿದ ಮುಖ್ಯಮಂತ್ರಿ ಕೊರೊನಾ ವೈರಾಣು ತಡೆಗೆ ರಾಜ್ಯದ ಎಲ್ಲಾ ಜೆಲ್ಲೆಗಳಲ್ಲಿ ಪ್ರಯೋಗಾಲಯ ತೆರೆಯಲಾಗುವುದು ಈ ಸಂಬಂಧ ಕೇಂದ್ರ ಆರೋಗ್ಯ ಸಚಿವರೊಂದಿಗೂ ಚರ್ಚಿಸಲಾಗುವುದು ಎಂದು ಹೇಳಿದರು

ಜೈಶಂಕರ್ ತಿಳಿಸಿದ್ದಾರೆ ಇರಾನ್ನಿಂದ ಇತರರನ್ನು ವಾಪಾಸ್ ಕರೆತರುವ ಪ್ರಯತ್ನಗಳು ಮುಂದುವರೆದಿವೆ ಇರಾನ್ನಲ್ಲಿನ ಭಾರತೀಯ ರಾಯಭಾರಿ ಕಚೇರಿ ಮತ್ತು ವೈದ್ಯಕೀಯ ತಂಡಗಳ ಪ್ರಯತ್ನಗಳ ಶ್ಲಾಘಿಸಿರುವ ಸಚಿವರು ಇರಾನ್ ಆಡಳಿತದ ಬೆಂಬಲ ಮತ್ತು ವಿಮಾನ ಸೌಲಭ್ಯ ಒದಗಿಸಿ ಕೊಟ್ಲದ್ಲಕ್ಕೆ ಮೆಚ್ಚುಗೆ ವ್ಲಕ್ತಪಡಿಸಿದ್ದಾರೆ

ರಕ್ತ ಮಾದರಿಗಳಲ್ಲಿ ಸೋಂಕಿನ ಲಕ್ಷಣಗಳು ಇಲ್ಲದಿರುವುದು ದೃಢಪಟ್ಟಿದೆ ಕೇಂದ್ರ ಗೃಹಖಾತೆ ರಾಜ್ಯಸಚಿವ ನಿತ್ಯಾನಂದ ರೈ ಮತ್ತು ಐಟಿಬಿಪಿ ಮಹಾನಿರ್ದೇಶಕ ಎಸ್

ದೇಸ್ನಾಲ್ ಅವರು ಇಂದು ಕೇಂದ್ರದಲ್ಲಿನ ಜನರನ್ನು ಭೇಟಿ ಮಾಡಿದರು

ಇವರೆಲ್ಲರಿಗೂ ವೈರಸ್ ಇಲ್ಲದಿರುವುದು ಪರೀಕ್ಷೆಯಿಂದ ದ್ವಢಪಟ್ಟ ನಂತರ ಮನೆಗಳಿಗೆ ತೆರಳಲು ಅನುಮತಿಸಲಾಯಿತು

ಕೊರೋನಾ ವೈರಾಣು ಸೋಂಕಿನಿಂದ ಸ್ನಯಂ ರಕ್ಷಣೆಗಾಗಿ ಸಾರ್ವಜನಿಕರು ಸರಳ ರಕ್ಷಣಾತ್ತಕ ಕ್ರಮಗಳನ್ನು ಅನುಸರಿಸಬೇಕು ಎಂದು ಕೇಂದ್ರ ಆರೋಗ್ಲ ಮತ್ತು ಕುಟುಂಬ ಕಲ್ಲಾಣ ಸಚಿವಾಲಯ ನಿರ್ದೇತಿಸಿದೆ ಪ್ರಮುಖವಾಗಿ ಹೆಚ್ಚನ ಸಂಖ್ಯೆಯಲ್ಲಿ ಜನರು ಒಂದೆಡೆ ಸೇರುವುದನ್ನು ನಿಲ್ಲಿಸಬೇಕು ಕೆಮ್ಮು ಅಥವಾ ಜ್ವರವಿದ್ದಲ್ಲಿ ಬೇರೆಯವರಿಂದ ದೂರವಿರಬೇಕು ಕೈಗಳನ್ನು ಸ್ವಚ್ಛಗೊಳಿಸದೆ ಕಣ್ಣು

ಸಾರ್ವಜನಿಕ ಸ್ವಳಗಳಲ್ಲಿ ಉಗುಳಬಾರದು ಸಾಬೂನು ಮತ್ತು ನೀರು ಅಥವಾ ಮದ್ಲಸಾರಯುಕ್ತ ಕೈಶುಚಿಗೊಳಿಸುವ ದ್ರಾವಣವನ್ನು ಚೆನ್ನಾಗಿ ಉಜ್ಜೆಕೊಂಡು ಪಲವು ಬಾರಿ ಕೈ ತೊಳೆಯುವುದನ್ನು ಮರೆಯಬಾರದು ಸೀನುವಾಗ ಮತ್ತು ಕೆಮ್ಲುವಾಗ ಮೂಗು ಮತ್ತು ಬಾಯಿಯನ್ನು ಕರವಸ್ತದಿಂದ ಅವಶ್ಯವಾಗಿ ಮುಚ್ಚಿಕೊಳ್ಳಬೇಕು ಒಮ್ಮೆ ಬಳಸಿದ ಟಿಷ್ಯೂ ಕಾಗದವನ್ನು ತಕ್ಷಣ ಮುಚ್ಲಳವಿರುವ ಕಸದ ಬುಟ್ಟಿಗೆ ಬಿಸಾಡಬೇಕು ಜ್ಲರ ಉಸಿರಾಟದಲ್ಲಿ ತೊಂದರೆ ಮತ್ತು ಕೆಮ್ನು ಕಂಡು ಬಂದಲ್ಲಿ ತಡಮಾಡದೆ ವೈದ್ಯರನ್ನು ಸಂಪರ್ಕಿಸಬೇಕು

ಕೊರೊನಾ ವೈರಾಣು ಸೋಂಕು ಕುರಿತಂತೆ ಸಾರ್ವಜನಿಕರು ಯಾವುದೇ ಮಾಹಿತಿ ಪಡೆಯಬಹುದು

ಇತರ ಹೂಡಿಕೆದಾರರನ್ನು ಹೂಡಿಕೆಗೆ ಆಹ್ವಾನಿಸಲಾಗುವುದು ಠೇವಣಿದಾರರ ಹಿತಾಸಕ್ತಿ ಕಾಪಾಡಲು ಮತ್ತು ಯೆಸ್ ಬ್ಯಾಂಕ್ಗೆ ಸ್ವಿರತೆ ಒದಗಿಸುವ ಯೋಜನೆ ಇದಾಗಿದೆ ಎಂದು ತಿಳಿಸಿದ್ದಾರೆ

ಈ ಕುರಿತ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಅವರು ಕಳೆದ ಐದೂವರೆ ವರ್ಷಗಳಲ್ಲಿ ಅಭಿವೃದ್ದಿ ಚಟುವಟಿಕೆಗಳು ಸೌಲಭ್ಯಗಳು ಮತ್ತು ಒಟ್ಟಾರೆ ಆಧುನೀಕರಣವು ರೈಲ್ವೆಯ ಚಿತ್ರಣವನ್ನು ಬದಲಿಸಿದ ಕುರಿತು ವಿವರಿಸಿದರು ಸಮಸ್ಯೆಗಳ ಮೂಲಗಳ ಬಗ್ಗೆ ತಿಳಿದು ತ್ರಮಗಳನ್ನು ತೆಗೆದುಕೊಂಡ ಫಲವಾಗಿ ಭಾರತೀಯ ರೈಲ್ವೆ ಜಾಲ ಉತ್ತಮ ಫಲಿತಾಂಶಗಳನ್ನು ನೀಡುತ್ತಿದೆ ವಿವಿಧ ಸಹಾಯವಾಣಿಗಳ ಏಕೀಕರಣ ಜೈವಿಕ ಶೌಚಾಲಯಗಳು ಬೋಗಿಗಳ ಸ್ವಯಂಚಾಲಿತ ಸ್ವಚ್ಛತೆ ವ್ಯವಸ್ಥೆಗಳಿಂದ ಪ್ರಯಾಣಿಕರಿಗೆ ಹೆಚ್ಚಿನ ಪ್ರಯೋಜನಗಳು ಆಗುತ್ತಿವೆ

ಇವುಗಳ ತ್ವರಿತ ಅನುಷ್ಠಾನಕ್ಕೆ ಅನುದಾನವನ್ನು ಒದಗಿಸಲಾಗಿದೆ ಎಂದು ಅವರು ಹೇಳಿದರು

ಪ್ರಧಾನಮಂತ್ರಿ ಅವರು ದೇಶಾದ್ಯಂತ ರೈಲ್ವೆ ಖಾಲ ಜಾಗಗಳಲ್ಲಿ ಇಪ್ಪತ್ತು ಸಾವಿರ ಮೆಗಾವ್ಯಾಟ್ ಸೌರವಿದ್ಯುತ್ ಉತ್ಪಾದನೆ ಗುರಿ ನೀಡಿದ್ದಾರೆ

ಜಯದೇವ್ ಬುನಾದ್ಕತ್ ನೇತೃತ್ವದ ಸೌರಾಪ್ಷ ತಂಡ ಬಂಗಾಳ ತಂಡವನ್ನು ಮಣಿಸಿತು